ಕೊರೊನಾ ಬಳಿಕ ರಾಜ್ಯದಲ್ಲಿ ಡಿಜೆಟಲ್ ಕಲಿಕೆಗೆ ಪೋತಾಪ ತರಗತಿಗಳನ್ನು ಸ್ನಾರ್ಟ್ಕ್ವಾಸ್ಗಳನ್ನಾಗಿ ಪರಿವರ್ತಿಸಲು ಕ್ರಮ ಡಾ

ವಿಧಾನಮಂಡಲ ಕಲಾಪದ ವೇಳೆ ಸದಸ್ನರು ಸದನದೊಳಗೆ ಮೊಬ್ಬೆಲ್ ಕೊಂಡೊಯ್ಲದಂತೆ ಕಟ್ಸುನಿಟ್ಲನ ಆದೇಶ ಸಭಾಪತಿ ಬಸವರಾಜ ಹೊರಟ್ಟಿ

ರೈತರ ಸಮಸ್ಥೆಗಳಿಗೆ ಸ್ಪಂದನೆ ಹನಿ ನೀರಾವರಿ ಯೋಜನೆ ಸಮರ್ಪಕ ಅನುಷ್ಠಾನಕ್ಕೆ ಸಚಿವ ಆರ್ ಶಂಕರ್ ಅಧಿಕಾರಿಗಳಿಗೆ ಸೂಚನೆ

ಅಶ್ವಕ್ಷನಾರಾಯಣ್ ತಿಳಿಸಿದ್ದಾರೆ ಬೆಂಗಳೂರು ಕಲಾ ಕಾಲೇಜ್ನಲ್ಲಿ ಇಂದು ನೂತನ ಜಿಮ್ಹೌಸ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕೋವಿಡ್ನಿಂದಾಗಿ ಕಲಿಕೆಯ ಮಾದರಿಗಳೇ ಬದಲಾಗಿವೆ ಹೀಗಾಗಿ ಸರಕಾರ ತಂತ್ರಜ್ಞಾನವನ್ನು ಬಳಸಿಕೊಂಡು ಸ್ವಾರ್ಟ್ಕ್ಲಾಸ್ ರೂಂ ಪರಿಕಲ್ಪನೆ ರೂಪಿಸಿದೆ

ಹೈಸ್ಪೀಡ್ ಇಂಟರ್ನೆಟ್ ಅತ್ಲಾಧುನಿಕ ಗುಣಮಟ್ಟದ ಟ್ಲಾಬ್ ಹಾಗೂ ಸಮಗ್ರ ಕಲಿಕಾ ವ್ಯವಸ್ಥೆಯನ್ನು ಜಾರಿ ಮಾಡುವ ಮೂಲಕ ಸ್ವಾರ್ಟ್ಕ್ಲಾಸ್ ರೂಂ ವ್ಯವಸ್ಥೆಯನ್ನು ಪರಿಪೂರ್ಣಗೊಳಿಸಲಾಗುವುದು ಇದರಿಂದ ವಿದ್ಯಾರ್ಥಿಗಳ ಕಲಿಕೆಯ ಗತಿಯೇ ಬದಲಾಗುತ್ತದೆ ಗುಣಮಟ್ಟದ ಕಲಿಕೆಯ ಕನಸು ಈ ಮೂಲಕ ಸಾಕಾರವಾಗುತ್ತದೆ ಎಂದು ಉಪಮುಖ್ಯಮಂತ್ರ ಡಾ

ಸುರೇಶ್ಕುಮಾರ್ ತಿಳಿಸಿದ್ದಾರೆ ಇಂದು ಮುಖ್ಯಮಂತ್ರಿಯವರೊಂದಿಗೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಸಚಿವರು ಆ ಸಂಬಂಧ ಅವಶ್ಯ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಹೇಳದರು ರಾಷ್ಟೀಯ ಶಿಕ್ಷಣ ನೀತಿಯ ಅಳವಡಿಕೆ ನಿಟ್ಟನಲ್ಲಿ ನೀತಿ ನಿರೂಪಣೆಗೆ ಶಿಕ್ಷಣ ಆಯೋಗ ಸ್ಥಾಪನೆಗೆ ಮನವಿ ಮಾಡಲಾಗಿದೆ

ವಿಧಾನಮಂಡಲ ಕಲಾಪ ಸಂದರ್ಭದಲ್ಲಿ ಸದನದೊಳಗೆ ಮೊಬೈಲ್ ತರದಂತೆ ಎಲ್ಲಾ ಸದಸ್ಯರಿಗೆ ಕಟ್ಪುನಿಟ್ಲಿನ ಆದೇಶ ಮಾಡಲಾಗಿದೆ ಎಂದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟ ಹೇಳದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದನದ ಒಳಗೆ ಬರುವ ಮುನ್ನ ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನು ಇಟ್ಟುಕೊಳ್ಳಲು ಪ್ರತ್ಯೇಕ ಲಾಕರ್ಗಳನ್ನು ಮಾಡಿಸಲಾಗುತ್ತಿದೆ ಎಂದರು

ಹಿರಿಯ ಅಧಿಕಾರಿ ಎನ್ ವೇಣುಧರ್ ರೆಡ್ಡಿ ಇಂದು ಆಕಾಶವಾಣಿ ಸಮಾಚಾರ ಸೇವಾ ವಿಭಾಗದ ಶ್ರಧಾನ ಮಹಾನಿರ್ದೇಶಕರಾಗಿ ನವದೆಹಲಿಯಲ್ಲಿ ಅಧಿಕಾರ ಸ್ವೀಕರಿಸಿದರು

ಇದಕ್ಕೂ ಮುನ್ನ ಹಣಕಾಸು ಸಚಿವಾಲಯದ ಹೂಡಿಕೆ ಮತ್ತು ಸಾರ್ವಜನಿಕ ಸಂಪತ್ತು ನಿರ್ವಹಣಾ ವಿಭಾಗದಲ್ಲಿ ಜಂಟಿ ಕಾರ್ಯದರ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಸಮಾಚಾರ ಸೇವಾ ವಿಭಾಗದ ಹಿಂದಿನ ಪ್ರಧಾನ ಮಹಾನಿರ್ದೇಶಕರಾದ ಜೈದೀಪ್ ಭಿಟ್ನಾಗರ್ ಅವರನ್ನು ಪ್ರೆಸ್ ಇನ್ಸರ್ಮೇಷನ್ ಬ್ಯೂರೋದ ವಿಶೇಷ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ

ನಾಲ್ಲು ದಿನಗಳ ಕಾಲ ವರ್ಚುವಲ್ ವೇದಿಕೆಯಲ್ಲಿ ನಡೆಯಲಿರುವ ಈ ಮೇಳ ಶಿಕ್ಷಣದಲ್ಲಿ ಆಟಕೆಗಳ ಪರಿಣಾಮಕಾರಿ ಬಳಕೆ ಭಾರತೀಯ ಆಟಕೆಗಳ ಇತಿಹಾಸ ಮಕ್ಕಳ ಮಾನುಕ ಬೆಳವಣಿಗೆಯಲ್ಲಿ ಆಟಿಕೆಗಳ ಪಾತ್ರ ಆಟಿಕೆ ಉದ್ದಮದ ವಿವಿಧ ಆಯಾಮಗಳು ಸೇರಿದಂತೆ ಪತ್ತು ಪಲವು ವಿಷಯಗಳ ಮೇಲೆ ಬೆಳಕು ಚೆಲ್ಲಲಿದೆ ಆಟಕೆ ವಲಯದಲ್ಲಿ ನವೋದ್ಯಮಗಳಗೆ ಪೋತ್ಸಾಹ ನೀಡುವ ನಿಟ್ಟನಲ್ಲಿ ಹಲವು ಯುವ ಉದ್ದಿಮೆದಾರರಿಗೆ ಮೇಳದಲ್ಲಿ ಭಾಗವಹಿಸುವ ಅವಕಾಶ ಕಲ್ಲಿಸಲಾಗಿದೆ ಮಧ್ಯ ಕರ್ನಾಟಕದ ದಾವಣಗೆರೆಯ ಐಡಾ ಲೌವ್ ಲೇಸ್ ಸಾಫವೇರ್ ಕಂಪನಿ ಮೇಳದಲ್ಲಿ ಭಾಗಿಯಾಗಲು ಆಯ್ಕೆಯಾಗಿದೆ ಇಲ್ಲಿ ತಯಾರಾಗುವ ಮಸ್ತುಗಳಿಗೆ ಟ್ರೆಜಿಲ್ ಯುರೋಪ್ ದುಬ್ಲೆ ಸೇರಿದಂತೆ ವಿವಿಧ ವಿದೇಶಿ ಮಾರುಕಟ್ಲೆಯಲ್ಲಿ ಹೆಚ್ಚು ಬೇಡಿಕೆ ಇದೆ ಎಂದು ಕಂಪನಿಯ ಸಂಸ್ಥಾಪಕ ಡಾ

ರಾಕೇಶ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಬಾಗಲಕೋಟಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಆವರಣದಲ್ಲಿರುವ ರೈತ ವಿಕಾಸ ಭವನದಲ್ಲಿ ತೋಟಗಾರಿಕೆ ಹಾಗೂ ರೇತ್ನ ಬೆಳೆಗಾರರು ಮತ್ತು ಅಧಿಕಾರಿಗಳೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಅಧಿಕಾರಿಗಳು ರೈತ ಪರವಾಗಿ ಕೆಲಸ ಮಾಡಬೇಕು ರೈತರ ಸಮಸ್ನೆ ಹಾಗೂ ಭಾವನೆಗಳನ್ನು ಅರ್ಥಮಾಡಿಕೊಂಡು ಸ್ಪಂದಿಸುವ ಕೆಲಸವಾದಾಗ ಮಾತ್ರ ಅವರ ಅಭ್ನುದಯ ಸಾಧ್ಯ ಎಂದರು ರೈತರ ಸಮಸ್ನೆಗಳನ್ನು ಆಲಿಸುವ ನಿಟ್ಟನಲ್ಲಿ ರಾಜ್ನಾದ್ಯಂತ ಪ್ರವಾಸ ಕ್ಲೆಗೊಳ್ಳಲಾಗುತ್ತಿದೆ ಪ್ರವಾಸದ ಬಳಿಕ ರೈತರ ಸಮಸ್ಗೆಗಳನ್ನು ಪರಿಹರಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಸರಕಾರದ ಯೋಜನೆಗಳನ್ನು ರೈತರಿಗೆ ತಲುಪಿಸುವ ನಿಟ್ಟನಲ್ಲಿ ನಾವೆಲ್ಲರೂ ತ್ರಮಿಸಬೇಕೆದೆ ಎಂದರು

ವಿಧಾನಪರಿಷತ್ ಸದಸ್ನ ಎಸ್

ಮಂಡ್ನ ಜಿಲ್ಲೆ ಕೆ ಆರ್ ಪೇಟೆ ತಾಲ್ಡೂಕನ್ನು ಪೋಡಿ ಮುಕ್ತ ತಾಲ್ಡೂಕು ಮಾಡಲು ಶ್ರಮವಹಿಸಲಿದ್ದು ಈ ಸಂಬಂಧ ಎಲ್ಡಾ ಅಧಿಕಾರಿಗಳು ಕಾರ್ಯ ನಿರ್ವಹಿಸಬೇಕು ಎಂದು ಮಂಡ್ನ ಜೆಲ್ಲಾ ಉಸ್ತುವಾರಿ ಸಚಿವ ಡಾ

ಸಿ ನಾರಾಯಣಗೌಡ ಹೇಳದ್ದಾರೆ

ಆರ್ ಪೇಟೆಯ ಅಕ್ಕಿಹೆಬ್ಗಾಳನಲ್ಲಿ ಆಯೋಜಿಸಿದ್ದ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದ ಸಚಿವರು

ಆರ್ ಪೇಟೆ ಮಳೆಯಾತ್ರಿತ ಪ್ರದೇಶವಾಗಿದ್ದು ಮಳೆಯನ್ನೇ ನಂಬಿ ಜನರು ಜೀವನ ನಡೆಸುತ್ತಿದ್ದಾರೆ ಹೀಗಾಗಿ ಸಕಾಲದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಕ್ಷಿಪ್ರಗತಿಯಲ್ಲಿ ಸಾಗಬೇಕಿದೆ ಎಂದು ಹೇಳದರು ಮುಂದಿನ ದಿನಗಳಲ್ಲಿ

ಆರ್ ಪೇಟೆಯಲ್ಲಿ ವಾರ್ ರೂಂ ಮಾಡಿ ಜನರ ಸಮಸ್ಥೆಗಳನ್ನು ಬಗೆಹರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು

ಕೇಂದ್ರ ಸರಕಾರದ ಮಹತ್ವಕಾಂಕ್ಷೆಯ ಮಕ್ರೇಗಾ ಯೋಜನೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಿಸಲು ರಾಜ್ನ ಸರಕಾರ ಮಹಿಳಾ ಕಾಯಕೋತ್ಸವವನ್ನು ರೂಪಿಸಿದೆ ವಿಜಯಪುರ ಜಿಲ್ಲೆಯಲ್ಲಿ ಮಹಿಳಾ ಕಾಯಕೋತ್ಸವ ಪ್ರಗತಿಯಲ್ಲಿದ್ದು

ಈ ಕುರಿತು ವಿಜಯಪುರದ ಜಿಲ್ಲಾ ಪಂಚಾಯಿತಿ ಮುಖ್ಯಕಾರ್ಯನಿರ್ವಾಪಕ ಅಧಿಕಾರಿ ಗೋವಿಂದರೆಡ್ಡಿ ಆಕಾಶವಾಣಿ ಜೊತೆಗೆ ಮಾತನಾಡಿದ್ದಾರೆ

ಹಾವೇರಿ ಜಿಲ್ಲೆ ಸವಣೂರ ತಾಲೂಕಿನ ಹೊಸನೀರಲಗಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಸಂಜಯ ಶೆಟ್ಟೆಣ್ಣವರ ವಾಸ್ತವ್ಯ ಮಾಡಲಿದ್ದಾರೆ

ಮುನೂಚನೆಯಂತೆ ರಾಜ್ಯದ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗುವ ಸಂಭವ